ಸಭೆಯಲ್ಲಿ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರು ಎಲ್ಲ ರಾಜ್ಯಗಳ ಉಪ ಕುಲಪತಿಗಳು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ

ದೆಹಲಿ ಚೆನ್ನೆ ಬೆಂಗಳೂರು ಅಹಮದಾಬಾದ್ ಹಾಗೂ ಹೈದ್ರಾಬಾದ್ನಲ್ಲಿ ಮೆಟ್ರೋ ಸೇವೆಗಳು ಇಂದಿನಿಂದ ಹಂತ ಹಂತವಾಗಿ ಪುನರಾರಂಭಗೊಳ್ಳಲಿವೆ

ನಿಲ್ಲಾಣಗಳ ಪ್ರವೇಶದ್ವಾರಗಳಲ್ಲಿ ಥರ್ಮಲ್ ಸ್ನ್ನಾನಿಂಗ್ ನಡೆಸಿದ ನಂತರ ಸೋಂಕು ಲಕ್ಷಣರಹಿತ ವ್ಯಕ್ತಿಗಳಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶ ಕಲ್ಸಿಸಲಾಗುವುದು

ತೆಲಂಗಾಣದಲ್ಲಿ ಹೈದ್ರಾಬಾದ್ ಮೆಟ್ರೋ ರೈಲು ಸಂಸ್ಥೆ ಇಂದಿನಿಂದ ಕಾರ್ಯಾಚರಣೆ ನಡೆಸಲಿದೆ ಮೆಟ್ರೋ ರೈಲು ಸೇವೆ ಹಂತ ಹಂತವಾಗಿ ಪುನರಾರಂಭಗೊಳ್ಳಲಿದೆ

ಕರ್ನಾಟಕದಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋ ರೈಲು ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ ಕಲ್ವಿಸಲಾಗಿದೆ

ರೈಲಿನಲ್ಲಿ ಪ್ರಯಾಣಿಸುವವರು ಸ್ಮಾರ್ಟ್ ಕಾರ್ಡ್ ಬಳಸಬೇಕಾಗುತ್ತದೆ ಸದ್ಯಕ್ಕೆ ಟೋಕನ್ ವಿತರಣೆ ಇಲ್ಲ

ಇಂದಿನಿಂದ ಕರ್ನಾಟಕದಲ್ಲಿ ಅಂತಾರಾಜ್ಯ ಸಾರಿಗೆ ಸೇವೆಗಳು ಆರಂಭವಾಗುತ್ತಿದ್ದು ಮೊದಲ ಹಂತದಲ್ಲಿ ಗೋವಾ ರಾಜ್ಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸಲಿವೆ ಎಂದು ಕೆ ಎಸ್

ಸಿ ಪ್ರಕಟಣೆ ತಿಳಿಸಿದೆ

ಸೋಂಕಿತರ ಚೇತರಿಕೆ ಪ್ರಮಾಣ ನಿರಂತರ ಏರಿಕೆಯಿಂದಾಗಿ ಸಕ್ರಿಯ ಪ್ರಕರಣಗಳ ಪ್ರಮಾಣ ಇಳಿಕೆಯಾಗುತ್ತಿದೆ

ಟೆಸ್ಟ್ ಟ್ರ್ಕಾಕ್ ಹಾಗೂ ಟ್ರೀಟ್ ಎಂಬ ತ್ರಿವಳಿ ಸೂತ್ರದ ಪರಿಣಾಮಕಾರಿ ಅನುಷ್ಠಾನದಿಂದ ಸೋಂಕಿತರ ಚೇತರಿಕೆ ಹೆಚ್ಚಳಗೊಂಡಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗಿದೆ

ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಮಳೆ ಮತ್ತು ನೆರೆಯಿಂದಾಗಿ ಉಂಟಾಗಿರುವ ಹಾನಿ ಕುರಿತು ಕೇಂದ್ರ ಗ್ಬಹ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೆ

ಪ್ರತಾಪ್ ನೇತೃತ್ವದ ಕೇಂದ್ರದ ಆರು ಜನರ ತಂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಧ್ಯಯನ ಪ್ರವಾಸ ಕ್ಷೆಗೊಳ್ಳಲಿದೆ ಇಂದು ಸಂಜೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೊಂದಿಗೆ ಕೇಂದ್ರ ತಂಡ ಸಭೆ ನಡೆಸಲಿದ್ದು ಪ್ರವಾಹ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದುಕೊಳ್ಳಲಿದೆ ಇದೇ ಲರಂದು ಈ ತಂಡ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ನೆರೆಯಿಂದ ಆಗಿರುವ ಹಾನಿ ಕುರಿತು ಪರಿಶೀಲನೆ ನಡೆಸಲಿದೆ ಕೊಡಗು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಮತ್ತಿತರ ಜಿಲ್ಲೆಗಳಿಗೆ ತೆರಳಿ ವಸ್ತುಸ್ದಿತಿಯ ಮಾಹಿತಿ ಸಂಗ್ರಹಿಸಲಿದೆ ಬಳಿಕ ಕೇಂದ್ರಕ್ಕೆ ಸಮಗ್ರ ವರದಿ ಸಲ್ಲಿಸಲಿದೆ ಕಂದಾಯ ಸಚಿವ ಆರ್

ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ

ಪ್ರತಿಯೊಬ್ಬರಿಗೂ ಆರೋಗ್ಯ ಮತ್ತು ಪೌಷ್ಣಿಕಾಂಶವನ್ನು ಖಾತ್ರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಜನರು ಪಾಲ್ಲೊಳ್ಳುವುದನ್ನು ಪ್ರೋತ್ಪಾಹಿಸುವುದು ಪೋಷಣ್ ಮಾಹೆಯ ಉದ್ದೇಶವಾಗಿದೆ